ದೀಪಾವಳಿ ಸಂಭಾಮಾಜರಣೆ ಅಂಗವಾಗಿ ನಿನ್ನೆ ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ಐತಿಹಾಸಿಕ ಲೋಂಗೇವಾಲ್ ಸೇನಾ ಶಿಬಿರದಲ್ಲಿ ಭಾರತೀಯ ಯೋಧರನ್ನು ಉದ್ದೇಶಿಸಿ ಪ್ರಧಾನಮಂತ್ರಿ ಭಾಷಣ ಮಾಡಿದರು ಭಾರತ ತನ್ನ ಹಿತಾಸಕ್ತಿಯಲ್ಲಿ ಯಾವುದೇ ಸಂದರ್ಭದಲ್ಲೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂಬುದು ವಿಶ್ವಕ್ಕೆ ಇಂದು ಮನದಟ್ಟಾಗಿದೆ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಭಾರತ ತನ್ನ ನಿಲುವನ್ನು ಸ್ಪಷ್ಟವಾಗಿ ಪ್ರತಿಪಾದಿಸಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಒಂದು ವೇಳೆ ಭಾರತವನ್ನು ಪರೀಕ್ಷಿಸಲು ಯತ್ನಿಸಿದವರಿಗೆ ತಕ್ಕ ಉತ್ತರವನ್ನೇ ದೇಶ ನೀಡಲಿದೆ ಎಂದು ಪ್ರಧಾನಮಂತ್ರಿ ಹೇಳಿದರು ಇಂದು ಖ್ಯಾತ ಸ್ವಾತಂತ್ರ್ಯ ಹೋರಾಟಗಾರ ಬಿರ್ಸಾಮುಂಡಾ ಅವರ ಜನ್ಮ ದಿನವಾಗಿದ್ದು ಅವರನ್ನು ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡ ಸ್ಮರಿಸಿದ್ದಾರೆ ಧರ್ತಿ ಆಬಾ ಅಂದರೆ ಭೂಮಿಯ ತಂದೆ ಎಂದು ಖ್ಯಾತರಾಗಿದ್ದ ಬಿರ್ಸಾ ಮುಂಡಾ ಆವರು ಬುಡಕಟ್ಟು ಜನರನ್ನು ಬ್ರಿಟೀಷರ ವಿರುದ್ಧ ಹೋರಾಡಲು ಪ್ರೇರೇಪಿಸಿದ್ದರು ಬಿರ್ಸಾಮುಂಡಾ ಅವರು ಅಪ್ರಕ್ರಿಮ ಧೈರ್ಯತಾಲಿಯಾಗಿದ್ದು ಅನೀತಿಯ ಬ್ರಿಟಿಷರ ಆಡಳಿತದ ವಿರುದ್ಧ ಪಲವಾರು ಬುಡಕಟ್ಟುಗಳನ್ನು ಹೋರಾಡಲು ಪ್ರೇರೇಪಿಸಿದ್ದರು ಬುಡಕಟ್ಟು ಜನರ ಪಕ್ಕುಗಳನ್ನು ರಕ್ಷಿಸಲು ತಮ್ಮನ್ನೇ ಪಣವಾಗಿಟ್ಟ ಬಿರ್ಸಾಮುಂಡಾ ಸದಾ ಸ್ಕರಣೀಯರು ಎಂದು ಉಪರಾಷ್ಟಪತಿ ಟ್ವೀಟ್ ಮಾಡಿದ್ದಾರೆ ಬಿರ್ಸಾ ಮುಂಡಾ ಅವರ ಜನ್ಮ ದಿನದ ಅಂಗವಾಗಿ ಅವರಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ನಮನ ಸಲ್ಲಿಸಿದ್ದಾರೆ ಬಿರ್ಸಾ ಮುಂಡಾ ಬಡವರ ನಿಜವಾದ ರಕ್ಷಕ ಮತ್ತು ಸಮಾಜದ ವಂಚಿತ ಹಾಗೂ ಕೋಷಿತ ವರ್ಗದವರ ಕಲ್ಕಾಣಕ್ಕಾಗಿ ದುಡಿದಿದ್ದವರು ಸ್ವಾತಂತ್ರ್ಯ ಚಳವಳಿಗೆ ಅವರು ನೀಡಿರುವ ಕೊಡುಗೆ ಮತ್ತು ಸಾಮಾಜಿಕ ಸಾಮರಸ್ಯ ಪ್ರಯತ್ನಗಳು ಯಾವಾಗಲು ಜನರಿಗೆ ಸ್ಫೂರ್ತಿ ನೀಡುತ್ತವೆ ಎಂದು ಪ್ರಧಾನ ಮಂತ್ರಿ ಟ್ವೀಟ್ ಮಾಡಿದ್ದಾರೆ ಇಂದು ಜಾರ್ಖಂಡ್ ರಾಜ್ಯೋತ್ಸವ ದಿನವಾಗಿದ್ದು ಜಾರ್ಖಂಡ್ ನಿವಾಸಿಗಳಿಗೆ ಪ್ರಧಾನ ಮಂತ್ರಿ ಶುಭಾಶಯ ಕೋರಿದ್ದಾರೆ

ವೆಂಕಯ್ಯನಾಯ್ಡ ಅವರೂ ಕೂಡ ಜಾರ್ಖಂಡ್ ಜನತೆಗೆ ರಾಜ್ಯೋತ್ಸವದ ಶುಭಾಶಯ ಕೋರಿದ್ದಾರೆ ಬಿಹಾರ ವಿಧಾನಸಭೆಗೆ ಆಯ್ಕೆಯಾಗಿರುವ ಎನ್ ಡಿಎದ ಹೊಸ ಶಾಸಕರು ಪಾಟ್ನಾದಲ್ಲಿ ಇಂದು ಸಭೆ ನಡೆಸಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಪಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದೆ ಜೆಡಿಯು ಬಿಜೆಪಿ ಹಿಂದೂಸ್ತಾನಿ ಅವಾಮ್ ಮೋರ್ಚ ಮತ್ತು ವಿಕಾಸ್ ಶೀಲ್ ಇನ್ಲಾನ್ ಪಾರ್ಟಿಯ ನೂತನ ಶಾಸಕರು ರಾಜ್ಯದಲ್ಲಿ ಸರ್ಕಾರ ರಚನೆ ಸಂಬಂಧ ಇಂದಿನ ಸಭೆಯಲ್ಲಿ ಚರ್ಚೆ ನಡೆಸಿದರು

ಈ ಮಧ್ಯೆ

ಪ್ರಸಕ್ತ ಮುಂಗಾರು ಮಾರುಕಟ್ಟೆ ಋತುವಿನಲ್ಲಿ ಸರ್ಕಾರವು ಜಾರಿಯಲ್ಲಿರುವ ತನ್ನ ಎಂ ಎಸ್ ಪಿ ಯೋಜನೆಗೆ ಅನುಗುಣವಾಗಿ ರೈತರಿಂದ ಕನಿಷ್ಠ ಬೆಂಬಲ ಬೆಲೆ ಮೂಲಕ ಮುಂಗಾರು ಬೆಳೆಗಳ ಸಂಗ್ರಹ ಕಾರ್ಯ ಮುಂದುವರಿಸಿದೆ ಪಂಜಾಬ್ ಪರಿಯಾಣ ಉತ್ತರ ಪ್ರದೇಶ್ ತೆಲಂಗಾಣಾ ಉತ್ತರಾಖಂಡ್ತಮಿಳುನಾಡು ಚಂಡೀಗಢ್ ಜಮ್ಮು ಮತ್ತು ಕಾಶ್ಮೀರ ಕೇರಳ ಗುಜರಾತ್ ಮತ್ತು ಆಂಧ್ರಪ್ರದೇಶದಲ್ಲಿ

ಒಟ್ಟಾರೆ ಖರೀದಿಯಲ್ಲಿ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ಹೆಚ್ಚಿನ ಹಿಮ ಸುರಿಯುತ್ತಿದ್ದು ಕೆಲವೆಡೆ ಮಳೆಯೂ ಆಗಿದೆ ಹಿಮ ಸುರಿಯುವಿಕೆ ದಿನವಿಡಿ ಮುಂದುವರೆಯುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಅಧಿಕ ಹಿಮಪಾತದಿಂದ ಕಾಶ್ಮೀರದ ಪ್ರಮುಖ ಹೆದ್ದಾರಿಗಳಲ್ಲಿ ವಾಹನ ಸಂಚಾರದಲ್ಲಿ ವ್ಯತ್ಯವಾಗಿದೆ

ಸೋನಾ ಮಾರ್ಕ್ ಸಾದ್ನಾ ಟಾಪ್ ಮತ್ತು ಜೋಜೆಲ್ಲಾ ಪಾಸ್ನಲ್ಲಿ ಹೊಸದಾಗಿ ಹಿಮಪಾತವಾಗುತ್ತಿದೆ

ಬಂಧಿತ ಆರೋಪಿಯನ್ನು ಮೊಹಮ್ಮದ್ ಆದೆಲ್ ಎಂದು ಗುರುತಿಸಿರುವುದಾಗಿ ರಾಷ್ಷೀಯ ಭದ್ರತಾ ನಿರ್ದೇಶನಾಲಯ ತಿಳಿಸಿದೆ ಆದೆಲ್ನ ನೇತೃತ್ವದಲ್ಲಿಯೇ ಈ ಕೃತ್ಯ ನಡೆದಿದೆ ಎಂದು ಅಭ್ನಿಸ್ತಾನದ ಉಪಾಧ್ಯಕ್ಷಾ ಅಮೂಲ್ಲಾ ಸಲೇಹ್ ಈ ಮೊದಲೇ ಸಂಶಯ ವ್ಯಕ್ತಪಡಿಸಿದ್ದರು